ಆಕಾಶವಾಣಿಯ ಫೋನ್ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶೋತ್ವಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಪ್ರಾಯೋಗಿಕ ಯೋಜನೆಯ ಸಾಧಕ ಬಾಧಕ ನೋಡಿಕೊಂಡು ಇದನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಗೂ ವಿಸ್ತರಣೆ ಮಾಡಲಾಗುವುದು ಎಂದರು ಗ್ರಾಮೀಣ ಪ್ರದೇಶದಲ್ಲಿನ ಶುದ್ದ ಕುಡಿಯುವ ನೀರು ಫಟಕಗಳ ಪುನಶ್ಚೇತನಕ್ಕೆ ಕ್ರಮ ಕೈಗೊಳ್ಳಲು ಸಮಿತಿಯನ್ನು ರಚಿಸಲಾಗಿದೆ ಎಲ್ಲಾ ನೀರಿನ ಫಟಕಗಳನ್ನು ಪಂತ ಪಂತವಾಗಿ ದುರಸ್ತಿ ಮಾಡಲಾಗುವುದು

ಕೊರೊನಾ ರೋಗಿಗಳನ್ನು ಗುಣಪಡಿಸುವ ವಿನೂತನ ಪ್ಲಾಸ್ನಾ ಚಿಕಿತ್ಸೆಗೆ ಬೆಂಗಳೂರಿನಲ್ಲಿಂದು ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಜಂಟಿಯಾಗಿ ಪ್ಲಾಸ್ತಾ ಚಿಕಿತ್ಸೆಗೆ ಇಂದು ಚಾಲನೆ ನೀಡಿದರು ಡಾ ವಿಶಾಲ್ ರಾವ್ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ಲಾಸ್ನಾ ಚಿಕಿತ್ಸೆ ಯಶಸ್ವಿಯಾಗಲಿ ಎಂದು ಆರೋಗ್ಯ ಸಚಿವ ತ್ರೀರಾಮುಲು ಟ್ವೀಟ್ ಮಾಡಿ ವೈದ್ಯಕೀಯ ಸಮುದಾಯಕ್ಕೆ ಶುಭ ಕೋರಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ಹೆಚ್ಲುವರಿ ಮುಖ್ಯ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಮಾತನಾಡಿ ಈ ಎನೂತನ ಮಾದರಿಯ ಚಿಕಿತ್ಸೆಯಿಂದ ಅನೇಕ ರೋಗಿಗಳು ಗುಣಮುಖರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೊರೊನಾ ಸೋಂಕು ನಿವಾರಿಸಲು ಕೊರೊನಾದಿಂದ ಸಂಪೂರ್ಣ ಗುಣಮುಖರಾದವರು ರಕ್ತ ನೀಡಲು ಮುಂದೆ ಬರಬೇಕೆಂದು ಮನವಿ ಮಾಡಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತೊಂದು ಸೋಂಕು ಪ್ರಕರಣ ದೃಢಪಟ್ಟದೆ ಎಂದು ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಹೇಳಿದ್ದಾರೆ

ಉಡುಪಿ ಜಿಲ್ಲೆಯನ್ನು ತೀಪ್ರವೇ ಹಸಿರು ವಲಯಕ್ಕೆ ತಂದು ಕೊರೊನಾ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ಪ್ರಯತ್ನ ಬಿರುಸುಗೊಂಡಿದೆ ಜಿಲ್ಲೆಯಲ್ಲಿ ಮೂವರು ಕೊರೊನಾ ರೋಗಿಗಳು ಗುಣಮುಖರಾಗಿ ಆಸ್ಪತ್ರೆಯಿಂದ ಹಿಂದಿರುಗಿದ್ದಾರೆ

ಚಾಮರಾಜನಗರ ಜಿಲ್ಲೆಯ ಸಂತೆ ಮರಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಲಾಕ್ಡೌನ್ ಅವಧಿ ಮುಗಿದ ನಂತರ ಶಿಕ್ಷಣ ತಜ್ಞರ ಜತೆ ಸಮಾಲೋಚನೆ ಮಾಡಿ ಎಸ್ಎಸ್ಎಲ್ಸಿ ಪರೀಕ್ಷಾ ವೇಳಾ ಪಟ್ಟಿಯನ್ನು ಪ್ರಕಟಿಸಲಾಗುವುದು

ಕೊರೊನಾ ಸಂಕಷ್ಟ ಸಮಯದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶುಲ್ಲ ಪಾವತಿ ಮಾಡುವಂತೆ ಒತ್ತಾಯ ಮಾಡುವಂತಿಲ್ಲ ಶೋಷಕರು ಸ್ವಯಂ ಪ್ರೇರಿತರಾಗಿ ಶುಲ್ತ ನೀಡಿದರೆ ಸ್ವೀಕರಿಸಬಹುದು ಆದರೆ ಯಾವುದೇ ಕಾರಣಕ್ಕೂ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಬಲವಂತ ಮಾಡಿದರೆ ಅಂತಹ ಶಾಲೆಗಳ ವಿರುದ್ದ ಕಟ್ಟನಿಟ್ಟಿನ ಕ್ರಮ ಜರುಗಿಸಲಾಗುವುದು

ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದನ್ನು ವೀಕ್ಷಣೆ ಮಾಡಿ ಪರೀಕ್ಷೆಗೆ ಅಗತ್ತ ಸಿದ್ದತೆ ಮಾಡಿಕೊಳ್ಳಬೇಕು ಎಂದು ಸಚಿವರು ಮನವಿ ಮಾಡಿದರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ತಡೆಗಟ್ಟಲು ಅಗತ್ಯ ತ್ರಮ ಕೈಗೊಳ್ಳಲಾಗಿದೆ

ಪಿ ಇ ಕಿಟ್ಗಳ ಸಂಗ್ರಹವಿದ್ದು ಜಿಲ್ಲೆಯಲ್ಲಿ ಜನರಿಗೆ ಉಚಿತವಾಗಿ ಮಾಸ್ಕೆಗಳನ್ನು ವಿತರಣೆ ಮಾಡಲಾಗುವುದು ಎಂದು ಜಲ್ಲಾಧಿಕಾರಿ ಡಾ ಗೌತಮ್ ಬಗಾದಿ ತಿಳಿಸಿದ್ದಾರೆ ಗದಗ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ತಡೆಗಟ್ಟಲು ಪೊಲೀಸ್ ಇಲಾಖೆ ಚಿಕ್ಪೋಸ್ಟ್ಗಳನ್ನು ಸ್ಥಾಪನೆ ಮಾಡಿದ್ದು ಸಿಸಿ ಕ್ಯಾಮರಾ ಮತ್ತು ಡ್ರೋಣ್ ಕ್ಯಾಮರಾ ಮೂಲಕ ಲಾಕ್ಡೌನ್ ನಿಯಮ ಉಲ್ಲಂಘಿಸಿದವರ ವಿರುದ್ದ ತ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಣಾಧಿಕಾರಿ ಯತೀಶ್ ಎನ್ ತಿಳಿಸಿದ್ದಾರೆ

ಗ್ರಾಮೀಣ ಪ್ರದೇಶದ ಜನರು ದೂರದ ಬ್ಲಾಂಕ್ ಶಾಖೆಗಳು ಎಟಿಎಂಗಳಗೆ ಹೋಗುವುದನ್ನು ತಪ್ಪಿಸಲು ಈ ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು ಹಾವೇರಿ ಜಿಲ್ಲೆಯಲ್ಲಿ ರೈತ ಸಮುದಾಯಕ್ಕೆ ಹೊಸ ಪ್ಯಾಕೇಜ್ ಫೋಷಣೆ ಕುರಿತಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲಾಗಿದೆ ಎಂದು ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ಹೇಳಿದ್ದಾರೆ ಹಾವೇರಿ ದಾವಣಗೆರೆ ಗದಗ ಧಾರವಾಡ ಶಿವಮೊಗ್ಗ ಜಿಲ್ಲೆಗಳ ರೈತರಿಂದ ಬೆಂಬಲ ಬೆಲೆಯಡಿ ಗೋವಿನ ಜೋಳವನ್ನು ಖರೀದಿ ಮಾಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು ಜಲ್ಲೆಯಲ್ಲಿ ಕಳಪೆ ಬಿತ್ತನೆ ಬೀಜ ಗೊಬ್ಬರ ಮಾರಾಟ ಮಾಡಿದರೆ ಅಂಥವರ ವಿರುದ್ದ ಕಟ್ಟುನಿಟ್ಟನ ಕಾನೂನು ತ್ರಮ ನಿರ್ಮಿಸುವುದಾಗಿ ಕೃಷಿ ಸಚಿವ ಬಿ

ಪಾಟೀಲ್ ಎಚ್ಚರಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಇನ್ತೋಷಿಸ್ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು ಆಟೋ ಚಾಲಕರು ಟ್ರ್ಯಾಕ್ಷರ್ ಡ್ರೈವರ್ಗಳಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಪಾಲಿಕೆ ಆಯುಕ್ತರ ಡಾ ಸುರೇಶ್ ಬಿ ಇಟ್ನಾಳ ಅವರಿಗೆ ಇನ್ತೋಸಿಸ್ ಫೌಂಡೇಷನ್ನ ಅಮೋಲ್ ಕುಲಕರ್ಣಿ ಆಹಾರದ ಕಿಟ್ಗಳನ್ನು ಪಸ್ತಾಂತರ ಮಾಡಿದರು ರಾಜ್ಞದಲ್ಲಿ ಕೊರೊನಾ ಸೋಂಕು ತಡೆಗಟ್ಟಲು ಪ್ರತಿಯೊಬ್ಬರು ಕೇಂದ್ರ ಆರೋಗ್ಯ ಸಚಿವಾಲಯದ ಮಾರ್ಗಸೂಚಿ ಪಾಲನೆ ಮಾಡಬೇಕು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕೆಂದು ಮುಖ್ಯಮಂತ್ರಿ

ಎಸ್ ಯಡಿಯೂರಪ್ಪ ಕಳಕಳಿಯ ಮನವಿ ಮಾಡಿದ್ದಾರೆ

ಸಂಘಟಿತ ಪ್ರಯತ್ನದಿಂದ ಕೊರೊನಾ ವಿರುದ್ಧ ಹೋರಾಡುವ ಸಂಕಲ್ಪ ಮಾಡಬೇಕು ಎಂದು ಮುಖ್ಯಮಂತ್ರಿ ಆಕಾಶವಾಣಿಗೆ ತಿಳಿಸಿದ್ದಾರೆ

ಎಲ್ ಇ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಸಂಶೋಧನೆ ಮಾಡಿ ಸ್ವಯಂ ಚಾಲಿತ ಹ್ಲಾಂಡ್ ಸ್ಲಾನಿಟೇಜರ್ ನಿರ್ಮಿಸಿದ್ದಾರೆ ಈ ಪ್ರಯತ್ನಕ್ಕೆ ಜೆಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆಸ್ತತ್ರೆ ಬ್ಬಪತ್ ಕೈಗಾರಿಕೆ ಸರ್ಕಾರಿ ಕಚೇರಿಗಳು ಹೊಟೇಲುಗಳು ಲಾಡ್ಗೆಗಳು ಸಮುದಾಯ ಭವನ ಮುಂತಾದ ಕಡೆ ಸ್ತಯಂ ಚಾಲಿತ ಹ್ನಾಂಡ್ ಸ್ನಾನಿಟೀಜರ್ ಬಳಸಬಹುದಾಗಿದೆ ಎಂದು ಕೆ ಎಲ್ ಇ ಕಾಲೇಜಿನ ಮೆಕ್ನಾನಿಕಲ್ ವಿಭಾಗದ ಪ್ರಾಧ್ವಾಪಕ ರವಿ ಗುಟ್ನಾಲ್ ಹೇಳಿದ್ದಾರೆ

ಈ ಕುರಿತು ಪಣಕಾಸು ಇಲಾಖೆಯಿಂದ ಅಧಿಕೃತ ಅದೇಶ ಹೊರಡಿಸಲಾಗಿದ್ದು ಸಾಲಗಾರರ ಖಾತೆಗೆ ಪಣ ಜಮೆ ಮಾಡಲು ತುರ್ತು ಕ್ರಮ ಕ್ಷೆಗೊಳ್ದಲಾಗುವುದು ಎಂದು ಸಚಿವರು ಹೇಳಿದರು ಸಾಮಾಜಿಕ ಕಾರ್ಯಕರ್ತ ಮಹೇಂದ್ರ ಕುಮಾರ್ ಬೆಂಗಳೂರಿನಲ್ಲಿಂದು ಹೃದಯಾಘಾತದಿಂದ ನಿಧನ ಹೊಂದಿದರು ಅವರ ನಿಧನಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಮಾಜಿ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಮೊದಲಾದವರು ಸಂತಾಪ ಸೂಚಿಸಿದ್ದಾರೆ ಇಂದು ವಿಶ್ವ ಮಲೇರಿಯಾ ನಿರ್ಮೂಲನಾ ದಿನವನ್ನು ಜಗತ್ತಿನೆಲ್ಲಡೆ ಆಚರಿಸಲಾಗುತ್ತಿದೆ

ನಮ್ಮಿಂದಲೇ ಶೂನ್ದ ಮಲೇರಿಯಾ ಆರಂಭ ಎಂಬ ಆಂದೋಲನವನ್ನು ಸರಳ ವಿಧಾನಗಳ ಮೂಲಕ ಅನುಸರಿಸಿ ಮಲೇರಿಯಾ ತೊಲಗಿಸಲು ಪ್ರತಿಯೊಬ್ಬರು ಪಣ ತೊಡಬೇಕೆಂದು ಕೇಂದ್ರ ಆರೋಗ್ಣ ಸಚಿವಾಲಯ ಕೋರಿದೆ ಮಲೇರಿಯಾ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಪಬ್ದುತ್ತದೆ